ದೇವೇಗೌಡ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದರಲ್ಲಿ ಐಟ ಬಟ ಸೇರಿದಂತೆ ಇತರೆ ಉದ್ದಿಮೆಗಳನ್ನು ಒಳಗೊಳ್ಳುವಂತೆ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದರು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವೊಂದು ಮಾರ್ಪಾಡಾಗಬೇಕಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು

ಟಿ

ಇನ್ನುಳದ ಹುದ್ದೆಗಳಿಗೆ ಅರ್ಹತೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು

ಈ ಉದ್ದೇಶಕ್ಕಾಗಿ ನರ್ಬಾಡ್ ಹಾಗೂ ವಿಶ್ವಬ್ಯಾಂಕ್ನಿಂದಲೂ ನೆರವಿಗಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದು ಸಚಿವ ಜಿ

ಇದು ಮುಂದುವರೆದಲ್ಲಿ ಶಾಸಕ ಸ್ಯಾನಕ್ಕೆ ರಾಜೀನಾಮೆ ನೀಡಿ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಞಕಾಗಿ ಹೋರಾಟ ನಡೆಸುವುದಾಗಿ ಶಾಸಕ ಬಿ ಶ್ರೀರಾಮುಲು ಹೇಳದ್ದಾರೆ ಅವರು ಬಳ್ಳಾರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಲಮನ್ನಾ ಮತ್ತು ಮಹದಾಯಿ ಹೋರಾಟಗಾರರ ವಿಷಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರ ಕುರಿತು ಮುಖ್ಯಮಂತ್ರಿಗಳು ಅಗೌರವದಿಂದ ಮಾತನಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ತಿಂಗಳಾದರೂ ಇನ್ನೂ ಜಿಲ್ಲಾಮಂತ್ರಿಗಳ ನೇಮಕವಾಗಿಲ್ಲ

ವಿದ್ಯಾರ್ಥಿಗಳು ಕಾರ್ಮಿಕರೂ ಸೇರಿದಂತೆ ಎಲ್ಲಾ ಜನತೆ ಈ ಯೋಜನೆಯ ಅನುಷ್ಠಾನದಲ್ಲಿ ಕೈ ಜೋಡಿಸಿದ್ದಾರೆ

ಭಾರತವಲ್ಲದೆ ಮಧ್ಯಪೂರ್ವ ದೇಶಗಳು ದಕ್ಷಿಣ ಚೈನಾ ಮತ್ತು ಪೂರ್ವ ಅಫ್ರಿಕಾದಲ್ಲೂ ಚಂದ್ರಗ್ರಹಣ ಸ್ಪಷ್ಟವಾಗಿ ಗೋಚರಿಸಲಿದೆ

ಈ ಸಂದರ್ಭದಲ್ಲಿ ಚಂದ್ರ ಭೂಮಿಯ ನೆರಳಿನ ಮಧ್ಯಭಾಗದಲ್ಲಿರುತ್ತಾನೆ ಹಾಗೂ ಕೆಂಪಾಗಿ ಕಾಣಿಸಿಕೊಳ್ಳುತ್ತಾನೆ

ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಗುರುಪೂರ್ಣಿಮೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದೂ ಸಹ ಕರೆಯಲಾಗುತ್ತದೆ

ಈ ದಿನದಂದು ಬೌದ್ದ ಧರ್ಮೀಯರು ಬುದ್ದನನ್ನು ವಿಶೇಷವಾಗಿ ಆರಾಧಿಸುತ್ತಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಗುರುಪೂರ್ಣಿಮೆಯ ಸಂದರ್ಭವಾಗಿ ಜನತೆಗೆ ಶುಭಾಶಯ ಕೋರಿದ್ದಾರೆ ಸಮಾಜದಲ್ಲಿ ಗುರುವಿಗೆ ದೇವರ ಸ್ಟಾನ ನೀಡಲಾಗಿದೆ ಗುರುವಿನ ಸ್ಟಾನದಲ್ಲಿರುವವರು ಸ್ಕೂರ್ತಿ ಮತ್ತು ಆದರ್ಶ ವ್ಚಕ್ತಿಗಳಾಗಿರಬೇಕು ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಶೋಧನಾ ಕಾರ್ಯ ಮುಂದುವರೆದಿದ್ದು ಆಸ್ತಿ ಪಾಸ್ತಿ ಮೂಲದ ಬಗ್ಗೆ ತನಿಖೆ ನಡೆಯುತ್ತಿದೆ